ಕರ್ತವ್ಯನಿರತ ವೈದ್ಯರ ಮೇಲೆನ ಹಲ್ಲೆ ನಡೆಸುವವರ ವಿರುದ್ದ ಕಠಿಣ ಕಾನೂನು ಕ್ರಮ ಮುಖ್ಯಮಂತ್ರಿ ಎಚ್ವರಿಕೆ

ಬೆಂಗಳೂರಿಗೆ ಲಿಂಗನಮಕ್ಷಿ ಜಲಾಶಯದಿಂದ ನೀರು ಒದಗಿಸಲು ಸಮಗ್ರ ಯೋಜನೆಗೆ ಸರ್ಕಾರದ ಸಿದ್ದತೆ

ನಾಳೆ ಅಂತಾರಾಷ್ಟೀಯ ಯೋಗ ದಿನ ರಾಜ್ನದೆಲ್ಲೆಡೆ ವಿಶೇಷ ಕಾರ್ಯಕ್ರಮ ಆಯೋಜನೆ

ನಾಳೆಯಿಂದ ಎಸ್ಎಸ್ಎಲ್ಸಿ ಮೂರಕ ಪರೀಕ್ಷೆ ಆರಂಭ

ರಾಜ್ಯದಲ್ಲಿ ಇಂತಹ ಹೇಯ ಕೃತ್ಯಗಳಲ್ಲಿ ತೊಡಗುವವರ ವಿರುದ್ಧ ಕಠಿಣ ಕಾನೂನು ರೂಪಿಸಲಾಗುವುದು ಎಂದು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಭರವಸೆ ನೀಡಿದ್ದಾರೆ ಅವರು ಬೆಂಗಳೂರಿನಲ್ಲಿಂದು ಕಿದ್ವಾಯಿ ಕ್ಯಾನ್ಲರ್ ಆಸ್ಪತ್ರೆಯಲ್ಲಿ ನೂತನ ಶಸ್ತ ಚಿಕಿತ್ಸೆ ಕೊಠಡಿಯನ್ನು ಉದ್ಘಾಟಿಸಿ ಮಾತನಾಡಿ ವೈದ್ಯರ ಮೇಲಿನ ಪಲ್ಲೆ ಪ್ರಕರಣಗಳು ಹೆಚ್ಚಾಗುತ್ತಿರುವುದು ವಿಷಾದನೀಯ ಇಂತಹ ಪ್ರಕರಣಗಳ ಬಗ್ಗೆ ವ್ಯಾಪಕ ಖಂಡನೆ ಅಗತ್ಯ

ಪ್ರಸಕ್ತ ಸನ್ನಿವೇಶಕ್ಕೆ ಅನುಗುಣವಾಗಿ ಅದನ್ನು ಮತ್ತಷ್ಟು ಬಲಪಡಿಸುವ ಅಗತ್ಯವಿದೆ ಎಂದರು

ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಯದೇವ ಆಸ್ವತ್ರೆಯ ನಿರ್ದೇಶಕರಾದ ಡಾ

ಮಂಜುನಾಥ್ ವೈದ್ಯರ ಮೇಲೆ ದಾಳಿ ನಡೆಸುವವರ ವಿರುದ್ದ ಜಾಮೀನುರಹಿತ ನಿಬಂಧನೆಗಳೊಂದಿಗೆ ಪ್ರಕರಣ ದಾಖಲಿಸುವ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ರೂಪಿಸಬೇಕು ಎಂದು ಮನವಿ ಮಾಡಿದರು ರಾಜ್ಯದ ಜೆಡಿಎಸ್ ಕಾಂಗ್ರೆಸ್ ನೇತೃತ್ವದ ಸಮಿತ್ರ ಸರ್ಕಾರ ಒಂದು ವರ್ಷ ಮೂರೈಸಿರುವ ಹಿನ್ನೆಲೆಯಲ್ಲಿ ಸರ್ಕಾರದ ಸಾಧನೆಗಳ ಕುರಿತ ಮೈತ್ರಿ ಪರ್ವ ಕಿರುಹೊತ್ತಿಗೆಯನ್ನು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಹಾಗೂ ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಬೆಂಗಳೂರಿನಲ್ಲಿಂದು ಬಿಡುಗಡೆ ಮಾಡಿದರು ನಂತರ ಮಾತನಾಡಿದ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ತಮ್ಮ ಸರ್ಕಾರದ ಸಾಧನೆಯನ್ನು ಬಿಜೆಪಿ ಸಹಿಸುತ್ತಿಲ್ಲ ಸರ್ಕಾರ ಅಶ್ಮಿರಗೊಳಿಸುವ ಅದರ ಪ್ರಯತ್ನ ಇನ್ನೂ ನಿಂತಿಲ್ಲ

ಅದು ಎಂದಿಗೂ ಫಲಿಸದು ಬಿಜೆಪಿ ಅನ್ನ ಪಕ್ಷಗಳ ಶಾಸಕರನ್ನು ಸೆಳೆಯುತ್ತಿದ್ದಾರೆಂಬ ಪೇಳಿಕೆಗೆ ಯಡಿಯೂರಪ್ಪನವರು ಮರಾವೆ ಕೇಳಿದ್ದಾರೆ ಬರುವ ಅಧಿವೇಶನದಲ್ಲಿ ಸೂಕ್ತ ಉತ್ತರ ನೀಡಲಾಗುವುದು ಎಂದು ಅವರು ಹೇಳಿದರು ಗ್ರಾಮ ವಾಸ್ತವ್ಯ ಗಿಮಿಕ್ ಅಲ್ಲ

ಈ ಮುನ್ನ ಡಾ ಪರಮೇಶ್ವರ್ ಮಾತನಾಡಿ ವಿರೋಧ ಪಕ್ಷದ ಅಸಹಕಾರದ ನಡುವೆಯೂ ಸರ್ಕಾರ ಶಸ್ತಿನಿಂದ ಆಡಳಿತ ನಿರ್ವಹಿಸಿಕೊಂಡು ಬರುತ್ತಿದೆ ಶಿಕ್ಷಣ ಆರೋಗ್ಯ ಕೃಷಿ ನೀರಾವರಿ ಕೈಗಾರಿಕೆ ಕ್ಷೇತ್ರಗಳಿಗೆ ಆದ್ಯತೆ ನೀಡಿ ಉತ್ತಮ ಪ್ರಗತಿಯನ್ನು ಸಾಧಿಸಿದೆ

ರಾಜ್ವದಲ್ಲಿ ಪನ್ನೊಂದೂವರೆ ಲಕ್ಷ ರೈಶರಿಗೆ ಋಣಮುಕ್ತ ಪತ್ರ ನೀಡಲಾಗಿದೆ ಒಂದು ಸಾವಿರ ಶಾಲೆಗಳಲ್ಲಿ ಆಂಗ್ಲ ಮಾಧ್ವಮ ಸೌಲಭ್ವ ಕಲ್ಪಿಸಿದ ಮೇಲೆ ಬೇಡಿಕೆ ಹೆಚ್ಚುಗೊಂಡಿದೆ

ಬಡವರ ಬಂಧು ಕಾರ್ಯಕ್ರಮಗಳ ಮೂಲಕ ನಾಲ್ಕೂವರೆ ಲಕ್ಷ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ಕಲ್ಪಿಸಲಾಗಿದೆ ಎಂದರು

ಪರಮೇಶ್ವರ್ ಹೇಳಿದ್ದಾರೆ ಬೆಂಗಳೂರಿನ ಬಿಎಂಆರ್ಡಿ ಕಚೇರಿಯಲ್ಲಿಂದು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ಬೆಂಗಳೂರಿಗೆ ಲಿಂಗನಮಕ್ಕಿ ಜಲಾಶಯದಿಂದ ನೀರು ತರುವ ಬಗ್ಗೆ ಜನಾಭಿಪ್ರಾಯ ಪಡೆದುಕೊಂಡು ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲಾಗುವುದು ಎಂದು ತಿಳಿಸಿದರು

ಈಗಾಗಲೇ ಸಮಗ್ರ ಯೋಜನಾ ವರದಿ ತಯಾರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದು

ನವಭಾರತ ನಿರ್ಮಾಣದ ಮಹತ್ತಾಕಾಂಕ್ಷೆಯೊಂದಿಗೆ ಸಮಗ್ರ ಬಲಿಷ್ಟ ಸುರಕ್ಷಿತ ಸಮ್ನದ್ಗ ಭಾರತವನ್ನು ಕಟ್ಟುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಮುನ್ನಡೆದಿದೆ ಈ ಪಯಣ ಎಲ್ಲರೊಂದಿಗೆ ಎಲ್ಲರ ವಿಕಾಸ ಎಲ್ಲರ ವಿಶ್ವಾಸದ ಸ್ಪೂರ್ತಿಯೊಂದಿಗೆ ಸಾಗಿದೆ ಎಂದು ರಾಷ್ಟಪತಿ ರಾಮನಾಥ ಕೋವಿಂದ್ ಇಂದು ತಿಳಿಸಿದ್ದಾರೆ ಸಂಸಕ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡಿದ ಕೋವಿಂದ್ ಮೊದಲ ದಿನದಿಂದಲೇ ಕೇಂದ್ರ ಸರ್ಕಾರ ದುರಾಡಳಿತದಿಂದ ಜನರು ಎದುರಿಸುತ್ತಿರುವ ಸಂಕಷ್ಷಗಳನ್ನು ದೂರ ಮಾಡಿ ಅವರಿಗೆ ಎಲ್ಲ ಅಗತ್ನ ಸೌಲಭ್ಯಗಳನ್ನು ಕಲ್ಪಿಸುವ ಮೂಲಕ ಅವರ ಬದುಕನ್ನು ಸುಧಾರಿಸಲು ಬದ್ದವಾಗಿದೆ ಎಂದು ತಿಳಿಸಿದರು ದೇಶದ ಜನರು ಎನ್ಡಿಎ ಸರ್ಕಾರದ ಮೊದಲ ಅವಧಿಯ ಮೌಲ್ಯಮಾಪನದ ಬಳಿಕ ಇತ್ತೀಚಿನ ಲೋಕಸಭಾ ಚುನಾವಣೆಯಲ್ಲಿ ಎರಡನೇ ಅವಧಿಗೆ ಇನ್ನೂ ಹೆಚ್ಚಿನ ಬೆಂಬಲ ನೀಡಿದ್ದಾರೆ ಎಂದು ಅವರು ತಿಳಿಸಿದರು ಅರ್ಧಕ್ಕಿಂತ ಹೆಚ್ಚು ಸಂಸತ್ ಸದಸ್ನರು ಇದೇ ಮೊದಲ ಬಾರಿಗೆ ಆಯ್ಕೆಯಾಗಿದ್ದಾರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅತಿ ಹೆಚ್ಚು ಮಹಿಳಾ ಸಂಸತ್ ಸದಸ್ನರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ ಎಂದರು ಜನರ ಮನಸ್ಲು ಹೆದರಿಕೆ ಮುಕ್ತವಾಗಿರಬೇಕು ಮತ್ತು ಉನ್ನತ ಆತ್ಮಗೌರವದೊಂದಿದೆ ಅವರು ತಲೆ ಎತ್ತಿ ನಡೆಯಬೇಕು ಎಂಬ ಗುರುದೇವ್ ರವೀಂದ್ರನಾಥ ಠಾಗೋರರ ಕಲ್ಪನೆಗಳನ್ನು ನವ ಭಾರತವು ಮುಂದುವರಿಸಿಕೊಂಡು ಹೋಗಲಿದೆ ಎಂದು ರಾಮನಾಥ ಕೋವಿಂದ್ ಹೇಳಿದರು ನಾಳೆ ಅಂತಾರಾಷ್ಷೀಯ ಯೋಗ ದಿನ ವಿಶೇಷ ಕಾರ್ಯಕ್ರಮಗಳಿಗಾಗಿ ರಾಜ್ಯದೆಲ್ಲೆಡೆ ಭರದ ಸಿದ್ದತೆಗಳು ನಡೆದಿವೆ

ಡಿ

ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಹಲವು ಸಚಿವರು ಶಾಸಕರು ಪಾಗೂ ಚಿತ್ರರಂಗದ ಗಣ್ಠರು ಯೋಗ ಕಾರ್ಯತ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಬೆಂಗಳೂರು ವಿಶ್ವವಿದ್ಯಾಲಯ ನಾಳೆ ಜ್ಞಾನಭಾರತಿ ಆವರಣದಲ್ಲಿ ಯೋಗ ಕಾರ್ಯಕ್ರಮ ಪಮ್ಮಿಕೊಂಡಿದ್ದು ರಾಜ್ಯವಾಲ ವಜೂಭಾಯಿ ವಾಲಾ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಅಂತಾರಾಷ್ಟೀಯ ಯೋಗ ದಿನದ ಸಂದರ್ಭದಲ್ಲಿ ದೇಶದ ಪ್ರಧಾನ ಸಮಾರಂಭ ರಾಂಚಿಯಲ್ಲಿ ನಾಳೆ ನಡೆಯಲಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಾಲ್ಗೊಳ್ಳಲಿದ್ದಾರೆ

ನಕಲು ಮಾಡುವುದನ್ನು ತಡೆಯಲು ಸಿಸಿಟಿವಿ ಸೇರಿದಂತೆ ಪಲವು ವ್ಕವಸ್ಥೆ ಮಾಡಲಾಗಿದೆ ಎಂದು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಪ್ರಕಟಣೆ ತಿಳಿಸಿದೆ

ಸಂಸತ್ ಸದಸ್ಕರಾದ ಜಿ ಎಂ ಸಿದ್ದೇಶ್ವರ್ ಶೋಭಾ ಕರಂದ್ಲಾಜೆ ಬಿ ವೈ ರಾಘವೇಂದ್ರ ಸೇರಿದಂತೆ ಕರ್ನಾಟಕದ ಸಂಸದರ ನಿಯೋಗ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿ ಮಾಡಿ ಐಎಂಎ ವಂಚನೆ ಪ್ರಕರಣದಿಂದಾಗಿ ಸಾಮಾನ್ಯ ಜನರಿಗಾಗಿರುವ ತೊಂದರೆಯ ಬಗ್ಗೆ ಚರ್ಚಿಸಿತು

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಯಾಮರ ತಾಲೂಕು ದೊಡ್ಡಬೆಳವಂಗಲದಲ್ಲಿ ನಡೆದ ಸಮಗ್ರ ಕೃಷಿ ಅಭಿಯಾನ ಕಾರ್ಕ್ರಮದಲ್ಲಿ ಪಾಲ್ಗೊಂಡಿದ್ದ ಶಾಸಕ ಟಿ ವೆಂಕಟರಮಣಯ್ಯ ರೈತರು ಮಧ್ಯವರ್ತಿಗಳಿಂದ ಕಮಿಷನ್ ಪಡೆಯುತ್ತಿರುವ ಸಮಸ್ಥೆ ಕುರಿತು ಅಧಿವೇಶನದಲ್ಲಿ ಚರ್ಚೆ ನಡೆಸುವುದಾಗಿ ತಿಳಿಸಿದರು